ಲೋಕಸಭೆಯ ಏಳನೇ ಹಾಗೂ ಕೊನೆಯ ಹಂತಕ್ಕೆ ನಾಳೆ ಚುನಾವಣೆ ನಡೆಯಲಿದೆ

ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ರವಿಶಂಕರ್ ಪ್ರಸಾದ್ ರಾಮ್ ಕ್ಲಪಾಲ್ ಯಾದವ್ ಅಶ್ವಿನಿ ಕುಮಾರ್ ಚೌಬೆ ಮತ್ತು ರಾಜ್ ಕುಮಾರ್ ಸಿಂಗ್ ಮನೋಜ್ ಸಿನ್ಹಾ ಹರ್ದೀಪ್ ಸಿಂಗ್ ಪುರಿ ಉತ್ತರಪ್ರದೇಶ ಬಿಜೆಪಿ ಫಟಕದ ಮುಖ್ಖಸ್ವ ಡಾ ಮಹೇಂದ್ರ ನಾಥ್ ಪಾಂಡೆ ಬಿಸಿಸಿಐ ಮಾಜಿ ಅಧ್ಯಕ್ಷ ಅನುರಾಗ್ ಠಾಕೂರ್ ನಟಿ ಕಿರಣ್ ಬೇರ್ ನಟರಾದ ಸನ್ನಿ ಡಿಯೋಲ್ ರವಿ ಕಿಶನ್ ಕಣದಲ್ಲಿದ್ದರೆ ಕೇಂದ್ರ ಸಚಿವ ಅನುಪ್ರಿಯಾ ಪಟೇಲ್ ಅವರು ಅಪ್ನಾ ದಲ್ ಪಕ್ಷದಿಂದ ಸ್ಪರ್ಧೆಯಲ್ಲಿದ್ದಾರೆ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಸುಖಬೀರ್ ಸಿಂಗ್ ಬಾದಲ್ ಹಾಗೂ ಅವರ ಪತ್ನಿ ಕೇಂದ್ರ ಸಚಿವೆ ಪರ್ ಸಿಮ್ರತ್ ಕೌರ್ ಬಾದಲ್ ಕೂಡ ಕಣದಲ್ಲಿರುವ ಪ್ರಮುಖರು ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಲೋಕಸಭಾ ಸ್ಪೀಕರ್ ಮೀರಾ ಕುಮಾರ್ ಮಾಜಿ ಕೇಂದ್ರ ಸಚಿವರುಗಳಾದ ಆರ್ ಪಿ ಎನ್ ಸಿಂಗ್ ಪವನ್ ಕುಮಾರ್ ಬನ್ಲಾಲ್ ಮನೀಶ್ ತಿವಾರಿ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಲನ್ ಅಮರೀಂದರ್ ಸಿಂಗ್ ಪತ್ನಿ ಪ್ರಿನೀತ್ ಕೌರ್ ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ಜಖಾರ್ ಹಾಗೂ ನಟ ಶತುಘ್ನಾ ಸಿನ್ಹಾ ಸೇರಿದಂತೆ ಆಮ್ ಆದ್ನಿ ಪಕ್ಷದ ಪಂಜಾಬ್ ಫಟಕದ ಮುಖ್ಯಸ್ವ ಭಗವಂತ್ ಮನ್ ಹಾಗೂ ಎಎಪಿ ಯ ಬಂಡಾಯ ಅಭ್ಯರ್ಥಿ ಡಾ ಧರಮ್ವೀರ್ ಗಾಂಧಿ ಚುನಾವಣಾ ಕಣದಲ್ಲಿರುವ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಮುಖ್ಯಸ್ಥ ತಿಬು ಸೊರೆನ್ ಮಾಜಿ ಕೇಂದ್ರ ಸಚಿವ ಹಾಗೂ ರಾಷ್ಷೀಯ ಲೋಕ ಸಮತಾ ಪಕ್ಷದ ಮುಖ್ಯಸ್ವ ಉಪೇಂದ್ರ ಕುಶ್ವಾಪ್ ಮಾಜಿ ರಾಜ್ಯ ಸಚಿವ ಜಗದಾನಂದ್ ಸಿಂಗ್ ಮತ್ತು ರಾಷ್ಷೀಯ ಜನತಾ ದಳದ ಮಿಸಾ ಭಾರ್ತಿ ಹಾಗೂ ಭಾರತೀಯ ಕಮ್ಯೂನಿಸ್ಟ್ ಪಕ್ಷದ ರಾಜು ಯಾದವ್ ಕೂಡ ಈ ಪಂತದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಆಖಿಲ ಭಾರತ ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾದ ಮಾಜಿ ಕೇಂದ್ರ ಸಚಿವ ಸೌಗತ್ ರಾಯ್ ಚೌಧರಿ ಮೋಪನ್ ಜತುವಾ ಹಾಗೂ ಸುದೀಪ್ ಬಂಡೋಪಧ್ಯಾಯ ಮುಂತಾದವರು ಕಣದಲ್ಲಿದ್ದರೆ ಕಮ್ಯೂನಿಸ್ಟ್ ಪಕ್ಷದ ಪಲ್ಲಬ್ ಸೇನ್ಗುಪ್ತ ಫಾರ್ವರ್ಡ್ ಬ್ಲಾಕ್ನ ಪರಿಪಾದ ಬಿಸ್ಲಾಸ್ ಭಾರತೀಯ ಕಮ್ಯೂನಿಸ್ಟ್ ಪಕ್ಷದಿಂದ ಡಾ ಫೌದ ಹಲಿಮ್ ನೆಪಾಲ್ದೆಬ್ ಭಟ್ಪಾಚಾರ್ಯ ಹಾಗೂ ಕನಿನಿಕಾ ಬೋಸ್ ಕೂಡ ಕಣದಲ್ಲಿರುವ ಪ್ರಮುಖ ಅಭ್ಯರ್ಥಿಗಳು

ನಾಲ್ಲು ರಾಜ್ಯಗಳ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯ ನಿಖರ ಹಾಗೂ ತಾಜಾ ಫಲಿತಾಂಶವನ್ನು ಒದಗಿಸಲು ಆಕಾಶವಾಣಿ ಸುದ್ದಿ ಸೇವಾ ವಿಭಾಗ ವ್ಯಾಪಕ ಸಿದ್ಗತೆ ಮಾಡಿಕೊಂಡಿದೆ

ಎಫ್ಎಂ ಗೋಲ್ಡ್ ಎಫ್ಎಂ ರೈನ್ಬೊ ವಿವಿಧ ಭಾರತಿ ಮತ್ತು ಇತರೆ ಸ್ವಳೀಯ ವಾಹಿನಗಳಲ್ಲಿ ಪ್ರತಿ ತಾಸಿಗೊಮ್ನೆ ಸುದ್ದಿ ಸಮಾಚಾರ ಬಿತ್ತರವಾಗಲಿದೆ

ನಿನ್ನೆ ರಾತ್ರಿ ಪಠಾಣ್ಕೋಟ್ನಲ್ಲಿ ಪ್ರಚಾರ ನಡೆಸುತ್ತಿದ್ದ ವಿಚಾರವನ್ನು ಚುನಾವಣಾ ಸಿಬ್ಲಂದಿ ಪತ್ತೆ ಮಾಡಿದ ಹಿನ್ನೆಲೆಯಲ್ಲಿ ಆಯೋಗ ನೋಟಿಸ್ ಜಾರಿ ಮಾಡಿದೆ ಚುನಾವಣಾ ಆಯೋಗದ ಮಾದರಿ ನೀತಿ ಸಂಹಿತೆಯ ಆಂತರಿಕ ಕಾರ್ಯ ನಿರ್ವಹಣೆ ಕುರಿತು ಕೆಲವು ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ವರದಿಗಳಿಗೆ ಆಯೋಗವು ತೀವ್ರ ಆಕ್ಷೇಪ ಹೊರಹಾಕಿದೆ

ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ನಡೆದಿರುವ ಸಂದರ್ಭದಲ್ಲಿ ಆಯೋಗದ ಎಲ್ಲಾ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯ ಚುನಾವಣಾಧಿಕಾರಿಗಳು ಗಂಭೀರವಾಗಿ ಕಾರ್ಯ ನಿರ್ವಹಿಸುತ್ತಿರುವಾಗ ಮಾಧ್ಯಮಗಳಿಂದ ಇಂತಹ ವರದಿಗಳು ಪ್ರಕಟವಾಗಿವೆ ಎಂದು ಆಯೋಗ ಅತ್ಯಸ್ತಿ ಹೊರಹಾಕಿದೆ ಈ ಮಧ್ಯೆ ಚುನಾವಣಾ ಆಯುಕ್ತ ಅಶೋಕ್ ಲಾವಸ ಅವರು ನೀತಿ ಸಂಹಿತೆ ಉಲ್ಲಂಘನೆ ವಿಚಾರದಲ್ಲಿ ಬಿಜೆಪಿ ನಾಯಕರ ಜೊತೆ ಚರ್ಚೆ ನಡೆಸಲಿಲ್ಲ ಎಂದು ಕಾಂಗ್ರೆಸ್ ಟೀಕಿಸಿದೆ ಮಧ್ಯಪ್ರದೇಶದ ಖಾಂಡ್ವಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅರುಣ್ ಸುಭಾಷ್ಚಂದ್ರ ಯಾದವ್ ಅವರು ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿರುವ ಆರೋಪದಲ್ಲಿ ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ

ಮಧ್ಯಪ್ರದೇಶದ ಬಾಂಡ್ವಾ ಭರಾನ್ಪುರ್ ಮತ್ತು ಖರ್ಗೋನ್ ಜಿಲ್ಲೆಗಳಲ್ಲಿ ಯಾದವ್ ಅವರು ನ್ಯಾಯ್ ಯೋಜನೆಯ ಸೋಂದಣಿ ಪತ್ರಗಳನ್ನು ಆಕ್ರಮವಾಗಿ ವಿತರಣೆ ಮಾಡುತ್ತಿದ್ದರು ಎಂಬ ಆರೋಪ ಎದುರಿಸುತ್ತಿದ್ದಾರೆ ಜಮ್ಮ ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಾಂತಿಮೋರ ಪ್ರದೇಶದ ವಿವಿಧೆಡೆ ಭದ್ರತಾ ಪಡೆಗಳು ನಡೆಸಿದ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ನಾಲ್ವರು ಉಗ್ರರು ಪತರಾಗಿದ್ದಾರೆ ಪಂಜ್ಗಾವ್ ಗ್ರಾಮದ ಮನೆಯೊಂದರಲ್ಲಿ ಅಡಗಿದ್ದ ಉಗ್ರರ ನಿಖರ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸಿದವು ಯೋಧರ ಮೇಲೆ ಗುಂಡಿನ ದಾಳಿಗೆ ಮುಂದಾದ ಉಗ್ರರನ್ನು ಸುತ್ತುವರೆದು ಹತ್ತೆ ಮಾಡಲಾಗಿದೆ ಬಾರಾಮುಲ್ಲಾ ಜೆಲ್ಲೆಯ ಸೋಪೋರ್ ಪ್ರದೇಶದಲ್ಲಿ ಮತ್ತೊಬ್ಬ ಉಗ್ರನನ್ನು ಸದೆಬಡೆದು ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉತ್ತರಾಖಂಡದ ಕೇದಾರಪುರಿಯಲ್ಲಿ ಅಭಿವೃದ್ಧಿ ಮತ್ತು ಪುನರ್ನಿರ್ಮಾಣ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು ಎರಡು ದಿನಗಳ ಉತ್ತರಾಖಂಡ ಪ್ರವಾಸ ಕೈಗೊಂಡಿರುವ ಪ್ರಧಾನಿಯವರು ಇಂದು ಬೆಳಗ್ಗೆ ಡೆಪರಡೂನ್ಗೆ ಆಗಮಿಸಿದರು ಕೇದಾರನಾಥ ಕ್ಷೇತ್ರದಲ್ಲಿ ಅವರು ಕೆಲಹೊತ್ತು ಧ್ಯಾಸ್ಥರಾಗಿ ಕೇದಾರೇಶ್ವರನಿಗೆ ನಮನ ಸಲ್ಲಿಸಿದರು ನಾಳೆ ಅವರು ಭದ್ರಿನಾಥ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೆಹಲಿಗೆ ಹಿಂದಿರುಗಲಿದ್ದಾರೆ ಚಳಗಾಲದ ವಿರಾಮ ಕಾಲದ ನಂತರ ಹಿಮಾಲಯ ಪರ್ವತದ ಕೇದಾರನಾಥ ಮತ್ತು ಭದ್ರಿನಾಥ ದೇವಾಲಯಗಳ ವೆಬ್ಸೈಟ್ಗಳು ಭಕ್ತರಿಗಾಗಿ ಪುನ ತೆರೆದಿವೆ ಚತುರ್ಧಾಮ ಯಾತ್ರೆ ಬರದಿಂದ ಸಾಗಿದೆ

ಅಹಿಂಸೆ ಶಾಂತಿ ಸಹಾನುಭೂತಿ ಮೌಲ್ಯಗಳನ್ನು ಭಗವಾನ್ ಬುದ್ದ ಪ್ರತಿಪಾದಿಸಿ ಮಾನವೀಯತೆಯ ಉನ್ನತ ಮೌಲ್ಯಗಳನ್ನು ಸಾರಿದ್ದರು ಎಂದು ಮುನ್ನಾ ದಿನವಾದ ನಿನ್ನೆ ರಾಷ್ವಪತಿ ತಾವು ನೀಡಿರುವ ಸಂದೇಶದಲ್ಲಿ ಸ್ಪರಿಸಿದ್ದಾರೆ ಮಹೋನ್ನತ ಆಧ್ವಾತ್ಮಿಕ ನಾಯಕ ಭಗವಾನ್ ಬುದ್ದ ಅಹಿಂಸೆ ಮತ್ತು ಸಹಾನುಭೂತಿಯ ತತ್ವ ಸಾರಿದ್ದು ಪರಿಪೂರ್ಣ ಜೇವನ ಕಂಡುಕೊಳ್ಳಲು ಮನುಷ್ಟರಿಗೆ ಪ್ರೇರಣೆ ನೀಡಿದ್ದಾರೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ

ಚೀನಾದ ನನಿಂಗ್ನಲ್ಲಿ ನಾಳೆ ಪ್ರತಿಷ್ಠಿತ ಸುದಿರ್ಮಾನ್ ಕಪ್ ಬ್ಯಾಡ್ಜಿಂಟನ್ ಟೂರ್ನಿ ಆರಂಭವಾಗಲಿದ್ದು

ಪಿ ವಿ ಸಿಂಧು ಮತ್ತು ಸೈನಾ ನೆಹವಾಲ್ ಸಾಕಷ್ಟು ಕಸರತ್ತು ನಡೆಸಿದ್ದಾರೆ